ಪರಿಸರ ಸವಾಲುಗಳನ್ನು ಸಮರ್ಥವಾಗಿ ನಿರ್ವಹಿಸುವಲ್ಲಿ ಭಾರತ ಸ್ಫೂರ್ತಿದಾಯಕ ಉದಾಪರಣೆಯಾಗಿದೆ ಕೇಂದ್ರ

ಕೇಂದ್ರ ಪಣಕಾಸು ಸಚಿವ ಅರುಣ್ ಜೇಟ್ಷ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಿನ್ನೆ ನಡೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಈ ಮಪತ್ತದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಸಭೆಯ ನಂತರ ಮಾಧ್ಯಮಗಳಿಗೆ ವಿವರ ಒದಗಿಸಿದ ಅರುಣ್ ಜೇಟ್ಸಿ ಟಿ ವಿ ಟ್ಲೆಯರ್ಗಳು ಪವರ್ ಬ್ಲಾಂಕ್ ಮತ್ತು ವಿಡಿಯೋ ಗೇಮ್ಸ್ ಸೇರಿದಂತೆ ಆರು ಉತ್ತನ್ನಗಳ ತೆರಿಗೆ ದರ ಇಳಿಕೆ ಮಾಡಲಾಗಿದೆ

ಜನ್ಧನ್ ಖಾತೆದಾರರಿಗೆ ಬ್ಲಾಂಕ್ಗಳು ಒದಗಿಸುವ ಸೇವೆಯನ್ನು ಜಿಎಸ್ಟಿ ತೆರಿಗೆಯಿಂದ ವಿನಾಯಿತಿಗೊಳಿಸಲಾಗಿದೆ

ಮುಂದಿನ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ರಿಯಲ್ ಎಸ್ಟೇಟ್ ಮೇಲಿನ ತೆರಿಗೆ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ನಿರೀಕ್ಷೆಯಿದೆ

ನಿನ್ನೆ ಸಿಬಿಐನ ವಿಶೇಷ ನ್ನಾಯಾಲಯದ ನ್ನಾಯಾಧೀಶ ಅರವಿಂದ ಕುಮಾರ್ ಸಮ್ಮುಖದಲ್ಲಿ ಮಿಷೆಲ್ನನ್ನು ಪಾಜರು ಪಡಿಸಲಾಯಿತು ಅಗಸ್ತಾ ವೆಸ್ಟ್ಲ್ನಾಂಡ್ ಹೆಲಿಕಾಪ್ಸರ್ ಖರೀದಿ ಪ್ರಕರಣದಲ್ಲಿ ಶಂಕಿತ ಮಧ್ಯವರ್ತಿಯಾಗಿರುವ ಕ್ರಿಶ್ಚಿಯನ್ ಮಿಷೆಲ್ನನ್ನು ಹೆಚ್ಚಿನ ವಿಚಾರಣೆಗಾಗಿ ತಮಗೆ ಒಪ್ಪಿಸುವಂತೆ ಜಾರಿ ನಿರ್ದೇಶನಾಲಯವು ನ್ಯಾಯಾಲಯಕ್ಕೆ ಕೇಳಿಕೊಂಡಿತ್ತು

ವೆಂಕಯ್ಯನಾಯ್ತು ಪೇಳಿದ್ದಾರೆ ಪೈದರಾಬಾದ್ನಲ್ಲಿ ನಿನ್ನೆ ಸಂಜೆ ಜ್ವುಬಿಲಿ ಓಲ್ಸ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳನ್ನುದ್ಲೇಶಿಸಿ ಮಾತನಾಡಿದ ಅವರು ತೆಲಗುನಲ್ಲಿನ ಶಾತಕ ಸಾಹಿತ್ಯ ಹಿಂದಿಯ ದೋಹಾಸ್ ಮತ್ತು ಸಂಸ್ಕತದಲ್ಲಿನ ಸುಭಾಷಿತ ಮೂಲಕ ಬುಧಿವಂತಿಕೆ ಮತ್ತು ಸಾರ್ವತ್ರಿಕ ಮೌಲ್ಲಗಳನ್ನು ಪಡೆದುಕೊಂಡಿರುವುದಾಗಿ ತಿಳಿಸಿದರು ಜ್ವಾನದ ವಿಸ್ತರಣೆ ಹಾಗೂ ವಿಚ್ಹಿದ್ರಕಾರಕ ತಂತ್ರಜ್ಞಾನಗಳು ಜೀವನದಲ್ಲಿ ಬದಲಾವಣೆ ತಂದಿದ್ದು ಆಶಾದಾಯಕ ಬೆಳವಣಿಗೆಗೆ ಕಾರಣವಾಗಿದೆ ಎಂದು ವೆಂಕಯ್ಯನಾಯ್ತು ಹೇಳಿದರು ದೇಶಾದ್ಯಂತ ಮೊಲೀಸ್ ಪಡೆಗಳು ಉಗ್ರಗಾಮಿತ್ವದ ಡಾಕ್ ಪಡೆಗಳನ್ನು ನಿಗ್ರಹಿಸಲು ಹಾಗೂ ಎಲ್ಲಾ ಸಮುದಾಯಗಳಲ್ಲಿ ನಂಬಿಕೆ ಉಂಟು ಮಾಡಲು ಪ್ರಯತ್ನಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಗುಜರಾತ್ನ ಕೆವಾಡಿಯಾದಲ್ಲಿ ನಿನ್ನೆ ಡಿಜಿಪಿ ಐಜಿಪಿ ವಾರ್ಷಿಕ ಸಭೆಯ ಸಮಾರೋಪ ಸಮಾರಂಭ ಉದ್ಲೇಶಿಸಿ ಮಾತನಾಡಿದ ಅವರು ಅಲ್ಲಕಾಲೀನ ಗಳಿಕೆಯ ಏಕ್ಕೆಕ ಉದ್ಲೇಶದಿಂದ ಜಾತಿ ಮಾರ್ಗ ಹಿಡಿದು ಸಮಾಜ ಒಡೆಯುವ ಶಕ್ತಿಗಳಿಗೆ ಭದ್ರತಾ ವ್ಯವಸ್ಲೆ ಸ್ಲಾಪಿಸುವ ಕೆಲಸ ಅಪಾಯಕಾರಿ ಇಂತಪ ಶಕ್ತಿಗಳನ್ನು ಕೆಳಮಟ್ಲದಲ್ಲೇ ಹೊಸಕಿ ಹಾಕಬೇಕು ಎಂದು ಎಚ್ಲರಿಕೆ ನೀಡಿದರು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮೊಲೀಸ್ ಪಡೆಗಳು ತಮ್ಮ ಕರ್ತವ್ಯ ಮುಂದುವರೆಸಬೇಕು

ಪರ್ಷವರ್ಧನ್ ತಿಳಿಸಿದ್ದಾರೆ ಪೈದರಾಬಾದ್ನಲ್ಲಿ ನಿನ್ನೆ ಸಾಗರ ವಿಜ್ಞಾನಗಳ ಅಂತಾರಾಷ್ಟೀಯ ತರಬೇತಿ ಕೇಂದ್ರದ ಅಟಲ್ ಸಂಕೀರ್ಣ ಉದ್ವಾಟಿಸಿ ಮಾತನಾಡಿದ ಅವರು ಇಂಗಾಲ ಪೊರಸೂಸುವಿಕೆ ನಿಯಂತ್ರಣ ಮತ್ತು ಪಸಿರು ಇಂಧನಗಳ ಉತ್ಪಾದನೆಯಲ್ಲಿ ಭಾರತ ವಿಶ್ವಕ್ಷೆ ಸ್ಪೂರ್ತಿದಾಯಕವಾಗಿದೆ ಎಂದರು ಜಾಗತಿಕ ಪರಿಸರ ಕಳವಳಗಳನ್ನು ನಿರ್ವಹಿಸುವಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಅಂತಾರಾಷ್ಷೀಯ ಸೌರಶಕ್ತಿ ಮೈತ್ರಿಕೂಟ ಸ್ಲಾಪನೆಯಲ್ಲಿ ಭಾರತ ಪ್ರಮುಖ ಪಾತ್ರವಹಿಸಿತು ಇಂಗಾಲ ಹೊರಸೂಸುವಿಕೆ ನಿಯಂತ್ರಣದಲ್ಲಿ ಭಾರತ ಅಂತಾರಾಷ್ಷೀಯ ಸಮುದಾಯಕ್ಷೆ ನೀಡಿದ್ದ ಭರವಸೆಯನ್ನು ಈಡೇರಿಸಲು ಮಪತ್ತದ ಪ್ರಯತ್ನಗಳನ್ನು ನಡೆಸುತ್ತಾ ಬಂದಿದೆ ಇಂಗಾಲ ಹೊರಸೂಸುವಿಕೆ ನಿಯಂತ್ರಣದ ಜಾಗತಿಕ ಗುರಿಯನ್ನು ಭಾರತ ಸಾಧಿಸಲಿದೆ ಎಂದು ಸಚಿವರು ತಿಳಿಸಿದರು ಕರ್ನಾಟಕದಲ್ಲಿ ಮುಖ್ಚಮಂತ್ರಿ ಎಚ್

ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕಾಂಗ್ರೆಸ್ ಸಮ್ತಶ್ರ ಸರ್ಕಾರದ ಮಂತ್ರಿಮಂಡಲ ಕೊನೆಗೂ ವಿಸ್ತರಣೆಯಾಗಿದ್ಲು ಕಾಂಗ್ರೆಸ್ನ ಎಂಟು ಶಾಸಕರು ಸಂಮಟ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಬೆಂಗಳೂರಿನ ರಾಜಭವನದಲ್ಲಿ ನಿನ್ನೆ ಸಂಜೆ ನಡೆದ ಸಮಾರಂಭದಲ್ಲಿ ರಾಜ್ಯವಾಲ ವಜೂಬಾಯಿ ವಾಲಾ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಎಂ

ಪಾಟೀಲ್ ವಿಧಾನಪರಿಷತ್ ಸದಸ್ಟ ಬಾಗಲಕೋಟೆ ಜಿಲ್ಲೆಯ ಆರ್

ತಿಮ್ಲಾಮರ್ ಯಮಕನಮರಡಿ ಕ್ಷೇತ್ರದ ಶಾಸಕ ಸತೀತ್ ಜಾರಕಿಹೊಳಿ ಕುಂದಗೋಳ ಕ್ಷೇತ್ರದ ಪ್ರತಿನಿಧಿ ಸಿ ಎಸ್ ಶಿವಳ್ಳಿ ಹೂವಿನ ಪಡಗಲಿ ಕ್ಷೇತ್ರದ ಶಾಸಕ ಪಿ

ಪರಮೇಶ್ವರ್ ನಾಯಕ್ ಸಂಡೂರು ಕ್ಷೇತ್ರದ ಇ ಶುಕಾರಾಂ ಬೀದರ್ ಕ್ಷೇತ್ರದ ಶಾಸಕ ರಹೀಂ ಖಾನ್ ಹಾಗೂ ಹೊಸಕೋಟೆ ಕ್ಷೇತ್ರದ ಶಾಸಕ ಎಂ ಟಿ

ನಾಗರಾಜ್ ಅವರು ರಾಜ್ಯ ಮಂತ್ರಿಮಂಡಲಕ್ಕೆ ಸಂಪುಟ ದರ್ಜೆ ಸಚಿವರಾಗಿ ಪ್ರತಿಜ್ಞಾನಿಧಿ ಸ್ತೀಕರಿಸಿದರು

ಪಡೆಂಗ್ಲಾಂಗ್ ಪ್ರಾಂತ್ಲ ದಕ್ಷಿಣ ಲ್ಲಾಮ್ಪಂಗ್ ಮತ್ತು ಸೆರಾಂಗ್ ಪ್ರದೇಶಗಳಲ್ಲಿ ಈ ಸಾವುಗಳು ಸಂಭವಿಸಿರುವುದಾಗಿ ವರದಿಯಾಗಿದೆ

ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ವರ್ಷಾಂತ್ಯ ಕಾರ್ಯಕ್ರಮದ ಸರಣಿಗಳನ್ನು ಪ್ರಸಾರ ಮಾಡಲಿದೆ ಸರ್ಕಾರದ ಮಹತ್ವಕಾಂಕ್ಷಿಯ ಯೋಜನೆಗಳು ಹಾಗೂ ಪ್ರಮುಖ ವಲಯಗಳ ಕುರಿತಂತೆ ತನ್ನ ವರ್ಷಾಂತ್ವದ ಸರಣಿ ಮಾಲಿಕೆಗಳಲ್ಲಿ ಚರ್ಚೆಗಳನ್ನು ವಿರ್ಪಡಿಸಲಾಗುತ್ತದೆ ಇಂದು ಕೇಂದ್ರದ ಸ್ವತಂತ್ರ ಉಸ್ತುವಾರಿಯಾಗಿರುವ ಸಂಸ್ಕತಿ ಖಾತೆ ರಾಜ್ಯ ಸಚಿವ ಡಾ ಮಹೇಶ್ ಶರ್ಮಾ ಅವರೊಂದಿಗೆ ಸಂದರ್ತನ ಆಯೋಜಿಸಲಾಗಿದೆ

ಸಿಂಧು ನೇತೃತ್ವದ ಹೈದರಾಬಾದ್ ಪಂಟರ್ಸ್ ತಂಡ ಅತ್ಯುತ್ತಮ ಆರಂಭ ಪಡೆದಿದೆ ಮುಂಬೈನಲ್ಲಿ ನಿನ್ನೆ ಸಂಜೆ ಆರಂಭವಾದ ಟೂರ್ನಿಯ ಮೊದಲ ಮುಖಾಮುಖಿಯಲ್ಲಿ ಹೈದರಾಬಾದ್ ಹಂಟರ್ಸ್ ತಂಡದ ಆಟಗಾರರು ಎಲ್ಲ ಐದೂ ಪಂದ್ಯಗಳಲ್ಲಿ ಮಣೆ ಏಸಸ್ ತಂಡದ ವಿರುದ್ದ ರೋಚಕ ಜಯ ಗಳಿಸಿದರು